ದೇಶಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ರಹ

ಸೌದಿ ಅರೆಬಿಯಾದ ಹೋಟೆಲ್ಗಳಲ್ಲಿ ಮಹಿಳೆಯರಿಗೆ ಇದ್ದ ಪ್ರತ್ಯೇಕ ಪ್ರವೇಶದ್ವಾರ ಮತ್ತು ಕೊಠಡಿ ವ್ಚವಸ್ಥೆ ರದ್ದು

ಭಯೋತ್ಪಾದನೆಯನ್ನು ಬೆಂಬಲಿಸುವ ಶಕ್ತಿಗಳನ್ನು ಮಣಿಸಲು ಸಾರ್ಕ್ ರಾಷ್ಟಗಳು ಪರಿಣಾಮಕಾರಿ ಕ್ರಮಗಳನ್ನು ಕ್ಟೆಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ರಹಿಸಿದ್ದಾರೆ ಸಾರ್ಕ್ ಸಂಸ್ವಾಪನಾ ದಿನದ ಅಂಗವಾಗಿ ಸಾರ್ಕ್ ಸಚಿವಾಲಯಕ್ಕೆ ಬರೆದ ಪತ್ರದಲ್ಲಿ ಭಯೋತ್ಪಾದನೆ ಪತ್ತಿಕ್ಕಲು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ದುವ ಪ್ರಯತ್ನಗಳು ಸಾರ್ಕ್ ದೇಶಗಳ ಗುಂಪಿನ ಬಲವರ್ಧನೆ ಮತ್ತು ವಿಶ್ವಾಸ ವರ್ಧನೆಗೆ ಸಹಕಾರಿಯಾಗಲಿವೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ ಸಾರ್ಕ್ ರಾಷ್ಟಗಳ ನಡುವೆ ಹೆಚ್ಚಿನ ಸಹಾಯಕ್ಕಾಗಿ ಭಾರತದ ಪ್ರಯತ್ನಗಳನ್ನು ಪದೇ ಪದೇ ಬೆದರಿಕೆಗಳು ಮತ್ತು ಭಯೋತ್ಪಾದನೆಯ ಕೃತ್ವಗಳಿಂದ ಪ್ರಶ್ನಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಪಾಕಿಸ್ತಾನದ ಬಗ್ಗೆ ಪ್ರಸ್ತಾಪಿಸಿರುವ ಅವರು ಸಾರ್ಕ್ ಗುಂಪಿನ ದೇತಗಳಲ್ಲಿ ಭಯೋತ್ಪಾದನೆಯನ್ನು ಮಟ್ಟಹಾಕಲು ಭಾರತ ನಡಸಿರುವ ಪ್ರಯತ್ನಗಳಿಗೆ ಭಯೋತ್ಪಾದಕ ಕೃತ್ವಗಳು ಮತ್ತು ಬೆದರಿಕೆಗಳಿಂದ ಸತತವಾಗಿ ಅಡ್ಡಿಪಡಿಸಲಾಗುತ್ತಿದೆ ಎಂದು ಆಕ್ಷೇಪಿಸಿದ್ದಾರೆ

ಉದ್ದೇಶಿತ ತಿದ್ದುಪಡಿ ಮಸೂದೆಯಲ್ಲಿ ದೇಶದಲ್ಲಿ ನೆಲೆಸಿರುವ ಅಲ್ಲ ಸಂಖ್ಯಾತರಿಗೆ ಬೆದರಿಕೆವೊಡ್ಡುವ ಯಾವುದೇ ಅಂಶ ಸೇರಿಲ್ಲ ವಿಧೇಯಕದ ಬಗ್ಗೆ ಯಾವುದೇ ಪ್ರಕ್ನೆಗೆ ಉತ್ತರಿಸಲು ಸರ್ಕಾರ ಸಿದ್ದವಿದೆ ಎಂದು ಹೇಳದರು ಸದನದಲ್ಲಿ ಚರ್ಚೆ ಪ್ರಗತಿಯಲ್ಲಿದೆ ಆಯ್ದ ವಿಭಾಗಗಳಲ್ಲಿ ಆಕ್ರಮ ವಲಸಿಗರಿಗೆ ವಿನಾಯಿತಿ ನೀಡುವ ಸಲುವಾಗಿ ಅಸ್ತಿತ್ವದಲ್ಲಿರುವ ಕಾನೂನಿಗೆ ತಿದ್ಲುಪಡಿ ತರಲು ಈ ಶಾಸನದಲ್ಲಿ ಉದ್ಲೇತಿಸಲಾಗಿದೆ

ಆದಾಗ್ಯೂ ಸಂವಿಧಾನದ ಆರನೇ ಪಟ್ಟ ಸೇರಿದಂತೆ ಅಸ್ಲಾಂ ಮೇಘಾಲಯ ಮಿಜೋರಾಂ ಅಥವಾ ತ್ರಿಪುರದ ಬುಡಕಟ್ಟು ಪ್ರದೇಶಗಳಗೆ ಈ ತಿದ್ದುಪಡಿ ಅನ್ವಯವಾಗುವುದಿಲ್ಲ ಲೋಕಸಭೆಯಿಂದ ಈ ವಿಧೇಯಕ ಅನುಮೋದನೆ ಪಡೆದಿತ್ತಾದರೂ ರಾಜ್ಯಸಭೆಯಲ್ಲಿ ಅದರ ಮಂಡನೆ ಸಾಧ್ಯವಾಗಿರಲಿಲ್ಲ ಕಳೆದ ಲೋಕಸಭೆಯಲ್ಲಿ ಈ ಮಸೂದೆ ಪಾಸಾಗಿತ್ತು ಆದರೆ ರಾಜ್ಯಸಭೆಯಲ್ಲಿ ಇದನ್ನು ಕ್ಕೆಗೆತ್ತಿಕೊಂಡಿರಲಿಲ್ಲ ಈ ಮಧ್ಯೆ ಈಶಾನ್ದ ರಾಜ್ಯಗಳು ಕಾಂಗ್ರೆಸ್ ಟಿಎಂಸಿ ಮತ್ತು ಎಡ ಪಕ್ಷಗಳು ಪೌರತ್ವ ತಿದ್ದುಪಡಿ ಮಸೂದೆಗೆ ಈಗಗಾಲೇ ವಿರೋಧ ವ್ಯಕ್ತಪಡಿಸಿವೆ ಈ ಮಧ್ದೆ ಬಿಜೆಪಿ ತನ್ನ ಲೋಕಸಭಾ ಸದಸ್ಯರಿಗೆ ವಿಪ್ ಜಾರಿ ಮಾಡಿದ್ದು

ತೃಣಮೂಲ ಕಾಂಗ್ರೆಸ್ ಸಹ ತನ್ನ ಸಂಸದರಿಗೆ ವಿಪ್ ಜಾರಿಗೊಳಿಸಿದ್ದು ಇಂದಿನಿಂದ ನಾಲ್ಕು ದಿನ ಕಲಾಪದಲ್ಲಿ ಹಾಜರಿರುವಂತೆ ಸೂಚಿಸಿದೆ

ಹಲವು ಮತಕ್ಷೇತ್ರಗಳಲ್ಲಿ ಆರಂಭದಿಂದಲೇ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದರು ರಾಜ್ಯದ ಅಥಣಿ ಕಾಗವಾಡ ಗೋಕಾಕ್ ಯಲ್ಲಾಪುರ ಹಿರೇಕೇರೂರು ರಾಣೆಬೆನ್ನೂರು ವಿಜಯನಗರ ಚಿಕ್ಕಬಳ್ಲಾಪುರ ಹೊಸಕೋಟೆ ಕೆ

ಪೇಟೆ ಹುಣಸೂರು ಹಾಗೂ ಬೆಂಗಳೂರಿನ ಕೆ

ಆರ್ ನಗರ ವಿಧಾಸಭಾ ಕ್ಷೇತ್ರಗಳ ಉಪಚುನಾವಣೆಯನ್ನು ತಡೆಹಿಡಿಯಲಾಗಿದೆ

ಕರ್ನಾಟಕ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಭರ್ಜರಿ ಗೆಲುವಿನ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು ಕರ್ನಾಟಕದ ಉಪಚುನಾವಣೆಯ ಜನಾದೇಶ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಸ್ಟಿರವಾದ ಮತ್ತು ಅಭಿವೃದ್ವಿಪರ ಸರ್ಕಾರವಿರಬೇಕು ಎಂದು ಕರ್ನಾಟಕದ ಮತದಾರರು ಸ್ವಪ್ಪ ಸಂದೇಶ ನೀಡಿದ್ದಾರೆ ಎಂದು ಮೋದಿ ಬಣ್ಣಿಸಿದರು ಕಾಂಗ್ರೆಸ್ ನಾಯಕ ರಾಹುಲ್ಗಾಂಧಿ ಅವರೂ ಸಹ ಹಜಾರಿಬಾಗ್ನ ಬಡ್ನಾಗಾಂವ್ ಹಾಗೂ ರಾಂಚಿಯ ಬಿ ಐ ಟಿ ಕ್ಚಾಂಪಸ್ನ ಮಿಸ್ತಾ ಕ್ರೀಡಾ ಮೈದಾನದಲ್ಲಿ ಚುನಾವಣಾ ರ್ಾಲಿಗಳನ್ನು ನಡೆಸಲಿದ್ದಾರೆ

ಸಾಂಪ್ ತೆಲಂಗಾಣದಲ್ಲಿ ದಿಶಾ ಅತ್ಕಾಚಾರ ಮತ್ತು ಹತ್ಯ ಪ್ರಕರಣದ ನಾಲ್ವರು ಆರೋಪಿಗಳನ್ನು ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡಿದ ಪ್ರಕರಣ ಕುರಿತಂತೆ ತನಿಖೆಗಾಗಿ ಆ ರಾಜ್ಯ ಸರ್ಕಾರ ವಿಶೇಷ ತಂಡವನ್ನು ರಚನೆ ಮಾಡಿದೆ

ಈ ನಡುವೆ ಹೈದರಾಬಾದ್ನಲ್ಲಿ ಮೊಕ್ಕಾಂ ಹೂಡಿರುವ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ತಂಡ ಇಂದು ತನ್ನ ತನಿಬೆ ಮುಂದುವರೆಸಿದೆ ಮತ್ತೊಂದೆಡೆ ಸೈಬರಾಬಾದ್ ಪೊಲೀಸರು ಎನ್ ಎಚ್ ಆರ್

ತಂಡಕ್ಕೆ ಸಲ್ಲಿಸಲು ವರವಾದ ವರದಿಯನ್ನು ಸಿದ್ದಪಡಿಸುತ್ತಿದ್ದಾರೆ ಪೊಲೀಸ್ ಎನ್ಕೌಂಟರ್ ಕುರಿತಂತೆ ಸಲ್ಲಿಕೆಯಾಗಿರುವ ಅರ್ಜಿಯ ಬಗ್ಗೆ ರಾಜ್ಯ ಹೈಕೋರ್ಟ್ ಇಂದು ವಿಚಾರಣೆ ನಡೆಸಲಿದೆ

ದೇಶದ ಹಲವೆಡೆಯಿಂದ ಆಗಮಿಸಿರುವ ಬುಡಕಟ್ಟು ಕಲಾವಿದರ ಗುಂಪುಗಳು ಸಾಂಸ್ಟತಿಕ ಕಾರ್ಯಕ್ರಮ ನೀಡಲಿವೆ

ಸೌದಿ ಅರೆಬಿಯಾ ದೇಶದ ಹೋಟೆಲ್ಗಳಲ್ಲಿ ಮಹಿಳಯರು ಪ್ರವೇಶಿಸುವುದು ಮತ್ತು ಕೂರುವುದಕ್ಕೆ ಪ್ರತ್ಯೇಕ ಸ್ಥಳವನ್ನು ಒದಗಿಸಬೇಕು ಎನ್ನುವ ನಿಯಮವನ್ನು ರದ್ದುಪಡಿಸಿದೆ ಅಲ್ಲಿಯ ಬಹಳಷ್ಟು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತು ಸರ್ಕಾರ ಇದರ ರದ್ದತಿಯ ಪ್ರಕಟಣೆಯನ್ನು ಹೊರಡಿಸುವುದರೊಂದಿಗೆ ಸಾರ್ವಜನಿಕ ಸ್ಥಳಗಳಲ್ಲಿದ್ದ ಕಟ್ಟುನಿಟ್ಟನ ಲಿಂಗತಾರತಮ್ಯ ವ್ಯವಸ್ಥೆಯ ಯುಗಾಂತ್ಕವಾಗಲಿದೆ ಸುರು ವಿಶ್ವ ವಿಖ್ಯಾತ ಹಿನ್ನೆಲೆ ಗಾಯಕಿ ಲತಾ ಮಂಗೇಶ್ಕರ್ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿದ್ದು ನಿನ್ನೆ ಅವರನ್ನು ಮುಂಬೈ ಆಸ್ಪತ್ರೆಯಿಂದ ಮನೆಗೆ ಕಳುಹಿಸಲಾಯಿತು

ಭಾರತವನ್ನು ಪ್ರವಾಸಿ ಆಕರ್ಷಣೆಯ ತಾಣವನ್ನಾಗಿಸಲು ಸರ್ಕಾರ ಹಲವು ದೇಶಗಳಲ್ಲಿ ಇಂತಹ ರೋಡ್ ಶೋಗಳನ್ನು ನಡೆಸುತ್ತಿದೆ